ಸಂಪದ ಯೋಜನೆಗೆ ಚಾಲನೆ ರೈತರ ಮಾಹಿತಿ ಪೋರ್ಟಲ್ ಇ ಗೋಪಾಲ ಆಪ್ ಕೂಡ ಬಿಡುಗಡೆ

ವಾಯುನೆಲೆಯಲ್ಲಿ ಅಧಿಕೃತ ಸೇರ್ಪಡೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಫ್ರಾನ್ಸ್ ರಕ್ಷಣಾ ಸಚಿವೆ ಫ್ಲಾರೆನ್ಸ್ ಪರ್ಲಿ ಭಾಗಿ

ಶಿಕ್ಷಣ ಕುರಿತ ಆನ್ಲೈನ್ ಸಮಾವೇಶ ನಾಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ

ಎಸ್

ಅಧ್ಯಕ್ಷತೆಯಲ್ಲಿಂದು ವಿಡಿಯೋ ಕಾನ್ಸರೆನ್ಸ್ ಮೂಲಕ ಉನ್ಸತಮಟ್ಟದ ಸಭೆ ಯುಸ್ ಓಪನ್ ಟೆನ್ನಿಸ್ ಟೂರ್ನಿ ಸೆಮಿಫೈನಲ್ಪ್ ಪ್ರವೇಶಿಸಿದ ಸೆರೇನಾ ವಿಲಿಯಮ್ಸ್

ವೈ ಗೆ ಡಿಜಿಟಲ್ ಮೂಲಕ ಚಾಲನೆ ನೀಡಲಿದ್ದಾರೆ ಅಲ್ಲದೆ ರೈತರ ನೇರ ಬಳಕೆಗಾಗಿ ಸಮಗ್ರ ತಳಿ ಸುಧಾರಣಾ ಮಾರುಕಟ್ಟೆ ಮತ್ತು ಮಾಹಿತಿ ಪೋರ್ಟಲ್ ಇ ಗೋಪಾಲ ಆಪ್ ಅನ್ನೂ ಕೂಡ ಅವರು ಉದ್ಘಾಟಿಸಲಿದ್ದಾರೆ ಇದೇ ವೇಳೆ ಪ್ರಧಾನಮಂತ್ರಿ ಬಿಹಾರದಲ್ಲಿ ಮೀನುಗಾರಿಕೆ ಮತ್ತು ಪಶುಸಂಗೋಪನಾ ಕ್ಷೇತ್ರಗಳಲ್ಲಿ ಹಲವು ಇತರೇ ಉಪಕ್ರಮಗಳಿಗೂ ಚಾಲನೆ ನೀಡಲಿದ್ದಾರೆ ಬಿಹಾರದ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿ ಕೇಂದ್ರ ಸಚಿವರು ಮತ್ತು ಮೀನುಗಾರಿಕೆ ಹಾಗೂ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಖಾತೆ ಸಹಾಯಕ ಸಚಿವರು ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ

ಪಿಎಂಎಂಎಸ್

ಗಳಿಗೆ ಹೆಚ್ಚಿಸುವ ಮೀನುಗಾರರ ಮತ್ತು ಮೀನುಗಾರರ ಆದಾಯ ದುಪ್ಪಟ್ಟು ಮಾಡುವ ಹಾಗೂ ಕೊಯ್ಲು ನಂತರದ ನಷ್ಠವನ್ನು ಶೇ

ಈವರೆಗೆ ಪಿಎಂಎಂಎಸ್

ಪಿಎಂಎಂಎಸ್ ವೈ ಅಡಿಯಲ್ಲಿ ಆದಾಯ ಸೃಷ್ಟಿಸುವ ಚಟುವಟಿಕೆಗಳಿಗೆ ಆದ್ಯತೆ ನೀಡಲಾಗಿದೆ

ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಫ್ರಾನ್ಪ್ ರಕ್ಷಣಾ ಸಚಿವೆ ಫ್ಲಾರೆನ್ಪ್ ಪರ್ಲಿ ಅವರು ಕಾರ್ಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಯುದ್ದ ವಿಮಾನಗಳ ಅಧಿಕ್ಷತ ಸೇರ್ಪಡೆ ಕಾರ್ಯಕ್ರಮದ ನಂತರ ಭಾರತ ಮತ್ತು ಫ್ರಾನ್ಸ್ ನಡುವೆ ದ್ವಿಪಕ್ವೀಯ ಮಾತುಕತೆ ನಡೆಯಲಿದೆ

ರಕ್ಷಣಾ ಸಚಿವೆ ಫ್ವಾರೆನ್ಸ್ ಪರ್ಲಿ ಅವರು ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ರಾಷ್ಕೀಯ ಭದ್ರತಾ ಸಲಹೆಗಾರ ಅಜೀತ್ ದೊವಲ್ ಅವರನ್ನು ಭೇಟಿ ಮಾಡಿ ರಕ್ಷಣಾ ಸಹಭಾಗಿತ್ವ ಭಾರತ ಮತ್ತು ಪೆಸಿಫಿಕ್ ವಲಯದಲ್ಲಿ ಭದ್ರತೆ ಭಯೋತ್ಸಾದನೆ ವಿರುದ್ದ ಜಂಟಿ ಕಾರ್ಯಾಚರಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ

ಸಮಾವೇಶದ ಮೊದಲ ದಿನವಾದ ಇಂದು ಪ್ರಾಂಶುಪಾಲರು ಮತ್ತು ಶಿಕ್ಷಕರು ಹೊಸ ಶಿಕ್ಷಣ ನೀತಿಯ ಅನುಷ್ಡಾನದ ಮಾರ್ಗೋಪಾಯಗಳ ಕುರಿತಂತೆ ಸಮಾಲೋಚನೆ ನಡೆಸಲಿದ್ದಾರೆ ರಾಷ್ಟೀಯ ಶಿಕ್ಷಕ ಪ್ರಶಸ್ತಿ ಪಡೆದವರು ಹಾಗೂ ಕ್ರಿಯಾಶೀಲ ಶಿಕ್ಷಕರು ಈ ಸಮಾವೇಶದ ಭಾಗವಾಗಲಿದ್ದಾರೆ ಪ್ರಧಾನಮಂತಿ ನರೇಂದ ಮೋದಿ ಅವರು ನಾಳೆ ಈ ಸಮಾವೇಶವನ್ತು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎರಡು ದಿನಗಳ ಸಮಾವೇಶದಲ್ಲಿ ಶಾಲಾ ಶಿಕ್ಷಣದಲ್ಲಿ ಹೊಸ ಶಿಕ್ಷಣ ನೀತಿ ಅನುಷ್ಡಾನದ ವಿಧಾನಗಳ ಬಗ್ಗೆ ಚರ್ಚೆ ನಡೆಯಲಿದೆ

ಇದರದಿ ಶಿಕ್ಷಣ ಸಚಿವಾಲಯ ವೆಬಿನಾರ್ ಚರ್ಚೆ ಸಂವಾದ ಮತ್ತು ಗೋಷ್ಠಿಗಳನ್ನು ಆಯೋಜಿಸುತ್ತಿದೆ

ಎಸ್ ಯಡಿಯೂರಪ್ಸ ಅಧ್ಯಕ್ಷತೆಯಲ್ಲಿಂದು ವಿಡಿಯೋ ಕಾನ್ವರೆನ್ಸ್ ಮೂಲಕ ಉನ್ನತಮಟ್ಟದ ಸಭೆ ನಡೆಯಲಿದೆ ಎಲ್ಲ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದು ಸೋಂಕು ನಿಯಂತ್ರಣಕ್ಕೆ ಕೈಗೊಳ್ಳಲಾಗಿರುವ ಕ್ರಮಗಳು ಹಾಗೂ ಮುಂದೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚೆ ನಡೆಯಲಿದೆ

ಮಾಸ್ಕೋದಲ್ಲಿ ಇಂದಿನಿಂದ ಶಾಂಘೈ ಸಹಕಾರ ಸಂಸ್ಥೆ ಎಸ್ಸಿಒ ವಿದೇಶಾಂಗ ಸಚಿವರ ಸಭೆ ನಡೆಯಲಿದೆ ಅದರಲ್ಲಿ ಭಾಗವಹಿಸಲು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ

ಜ್ವೆಶಂಕರ್ ರಷ್ಯಾದ ಮಾಸ್ನೋ ತಲುಪಿದ್ದಾರೆ ಅವರು ಎಸ್ ಸಿಒ ಸಭೆ ವೇಳಿ ರಷ್ನಾದ ವಿದೇಶಾಂಗ ಸಚಿವ ಸರ್ಗ್ವೆ ಲಾವ್ರೋವ್ ಅವರನ್ನು ಭೇಟಿ ಮಾದಿ ಮಾತುಕತೆ ನಡೆಸಿದರು ಜೈಶಂಕರ್ ಅವರು ತಮ್ಮ ಟ್ವೀಟ್ ನಲ್ಲಿ ಭಾರತ ಮತ್ತು ರಷ್ಯಾ ನಡುವಿನ ಕಾರ್ಯತಂತ್ರ ಪಾಲುದಾರಿಕೆಯ ಹಲವು ವಿಚಾರಗಳು ಮಾತುಕತೆ ವೇಳಿ ಪ್ರತಿಫಲನಗೊಂಡವು ಅಂತಾರಾಷ್ಟೀಯ ಸ್ಥಿತಿಗತಿಗೆ ಸಂಬಂಧಿಸಿದಂತೆ ವಿಚಾರ ವಿನಿಮಯ ನಡೆಯಿತು ಎಂದು ಹೇಳಿದ್ದಾರೆ ಅಲ್ಲದೆ ಅವರು ಕರ್ಗೀಸ್ತಾನದ ವಿದೇಶಾಂಗ ಸಚಿವ ಚಿಂಗ್ಜ್ ಐದರ್ ಬೆಕೋವ್ ಅವರನ್ನೂ ಸಹ ಭೇಟಿ ಮಾಡಿದರು ಈ ಕುರಿತು ಟೀಟ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಜೈಶಂಕರ್ ಕರ್ಗೀಸ್ತಾನದಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ಭಾರತೀಯರನ್ನು ಸ್ವದೇಶಕ್ಕೆ ವಾಪಸ್ ಕರೆತರಲು ಎಲ್ಲ ನೆರವು ನೀಡಿದ್ದಕ್ಕಾಗಿ ಐದರ್ ಬೆಕೋವ್ ಅವರಿಗೆ ಕೃತಜ್ಞತೆ ಸಲ್ಲಿಸಲಾಯಿತು ಮತ್ತು ದ್ವಿಪಕ್ಷೀಯ ಪ್ರಾದೇಶಿಕ ಹಿತಾಸಕ್ತಿಯ ಹಲವು ವಿಚಾರಗಳ ಬಗ್ಗೆ ಅವರೊಂದಿಗೆ ಚರ್ಚೆ ನಡೆಸಲಾಯಿತು ಎಂದು ಹೇಳಿದ್ದಾರೆ ಅಲ್ಲದೆ ಜ್ವೆಶಂಕರ್ ತಜಕೀಸ್ತಾನದ ವಿದೇಶಾಂಗ ಸಚಿವ ಸಿರೋಜಿದ್ದೀನ್ ಮೊಹರಿದ್ದೀನ್ ಅವರನ್ನೂ ಸಹ ಭೇಟಿ ಮಾಡಿ ಪ್ರಾದೇಶಿಕ ಸಹಕಾರ ದ್ವಿಪಕ್ಷೀಯ ಸಂಬಂಧ ಸೇರಿ ಹಲವು ವಿಷಯಗಳ ಕುರಿತು ಸಮಾಲೋಚನೆ ನಡೆಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ಕೇದಾರನಾಥ ಧಾಮದಲ್ಲಿ ನಡೆಯುತ್ತಿರುವ ಅಭಿವ್ವದ್ದಿ ಕಾಮಗಾರಿಗಳ ಕುರಿತಂತೆ ಪರಾಮರ್ಶೆ ನಡೆಸಿದರು ಕೇದಾರನಾಥಕ್ಕೆ ಹೆಚ್ಚಿನ ಭಕ್ತಾಧಿಗಳು ಮತ್ತು ಪ್ರವಾಸಿಗರ ಭೇಟಿಗೆ ಅನುಕೂಲವಾಗುವಂತೆ ಅಲ್ಲಿ ಮೂಲಸೌಕರ್ಯ ವೃದ್ದಿಯ ಬಗ್ಗೆ ಚರ್ಚೆ ನಡೆಸಿದರು ಕೇದಾರನಾಥದಲ್ಲಿ ಯಾತ್ರಾರ್ಥಿಗಳ ಸ್ನೇಹಿ ಮತ್ತು ಪರಿಸರ ಸ್ನೇಹಿ ಸೌಕರ್ಯಗಳನ್ನು ವೃದ್ದಿಸುವ ಅಗತ್ಯವಿದೆ ಎಂದು ಪ್ರಧಾನಮಂತ್ರಿ ಪ್ರತಿಪಾದಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ಸೌದಿ ದೊರೆ ಸಲ್ಮಾನ್ ಬಿನ್ ಅಬ್ದುಲ್ ಅಜೀಜ್ ಅಲ್ ಸೌದ್ ಅವರೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ

ಸಾರ್ವಜನಿಕ ವಲಯದ ಬ್ಯಾಂಕುಗಳಿಂದ ಗ್ರಾಹಕರ ಮನೆ ಬಾಗಿಲಿಗೆ ಸೇವೆ ನೀಡುವ ವ್ಯವಸ್ಥೆಯನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಿನ್ನೆ ಉದ್ವಾಟಿಸಿದರು ಅಲ್ಲದೆ ಉತ್ತಮ ಸಾಧನೆ ಮಾಡಿದ ಬ್ಯಾಂಕುಗಳಿಗೆ ಸೂಚ್ಯಂಕ ನೀಡುವ ಕಾರ್ಯಕ್ರಮದಲ್ಲೂ ಅವರು ಭಾಗವಹಿಸಿದ್ದರು ಸುಧಾರಣೆಗಳನ್ನು ಕೈಗೊಳ್ಳುವ ಕ್ರಮವಾಗಿ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಕಾಲ್ ಸೆಂಟರ್ ವೆಬ್ ಪೋರ್ಟಲ್ ಅಥವಾ ಮೊಬೈಲ್ ಆಪ್ ಮೂಲಕ ಗ್ರಾಹಕರ ಮನೆ ಬಾಗಿಲಿಗೆ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸಲು ಕ್ರಮಗಳನ್ನು ಕೈಗೊಂಡಿವೆ ಎಲ್ಲ ವರ್ಗದ ಶೂಟರ್ಗಳಿಗೆ ಕರ್ಣಿ ಸಿಂಗ್ ಶೂಟಿಂಗ್ ರೇಂಜ್ ಮತ್ತು ಇತರ ಪ್ರಮಾಣೀಕ್ಷತ ಅಕಾಡೆಮಿಗಳಿಂದ ನಿಗದಿತ ಗುರಿಗಳನ್ನು ಹಾಗೂ ಶೂಟಿಂಗ್ ಸಾಮಾಗ್ರಿಗಳನ್ನು ಒದಗಿಸಲಾಗುವುದು ಶೂಟರ್ಗಳು ಅವರ ತವರು ವಲಯದಲ್ಲೇ ತರಬೇತಿಯನ್ನು ಮುಂದುವರಿಸಬಹುದು ಎಂದು ಕೇಂದ್ರ ಯುವಜನ ಮತ್ತು ಕ್ರೀಡಾ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ

ಈವರೆಗೆ ಸೆರೇನಾ ವಿಲಿಯಮ್ಸ್ ಯು